ನಿಯೋಗ ಮಟ್ಟದ ಮಾತುಕತೆ

ಬಹುಪತ್ನಿತ್ವ ಮತ್ತು ನಿಖಾ ಹಲಾಲ ಪದ್ದತಿ ಸಂಬಂಧ ವರದಿ ಸಲ್ಲಿಸುವಂತೆ ಕೇಂದ್ರ ಸರಕಾರಕ್ಕೆ ಸುಪ್ರೀಂ

ಶ್ರತೀಕೂಲ ಹವಾಮಾನದ ಹಿನ್ನೆಲೆಯಲ್ಲಿ ಉತ್ತರಾಖಂಡದ ಗುಂಜಿ ಎಂಬಲ್ಲಿ ಸಿಲುಕಿಕೊಂಡ ಕ್ಲೆಲಾಸ ಮಾನಸ

ಪಾಕಿಸ್ತಾನದಲ್ಲಿ ನಾಳೆ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಗಾಗಿ ಬಹಿರಂಗ ಪ್ರಚಾರ ನಿನ್ನೆ ಅಂತ್ಯ

ಭಾರತ ಮತ್ತು ರವಾಂಡ ನಡುವಿನ ದ್ವಿಪಕ್ಷೀಯ ಸಹಕಾರ ಸಂಬಂಧ ವೃದ್ದಿಸಲು ಕ್ರಮ ಕ್ಲೆಗೊಳ್ಳಲಾಗಿದೆ ರಕ್ಷಣೆ ವ್ಲಾಪಾರ ಕೃಷಿ ಡೇರಿ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ರಚನಾತ್ಪಕ ಪಾಲುದಾರಿಕೆ ಹೊಂದಲು ಉಭಯ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಪೌಲ್ ಕಗ್ನೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು ನಂತರ ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಟಿ ನಡೆಸಿ ಮಾಹಿತಿ ನೀಡಿದರು ನಂತರ ಮಾತನಾಡಿದ ನರೇಂದ್ರ ಮೋದಿ ರವಾಂಡದಲ್ಲಿ ಅತಿ ಶೀಘದಲ್ಲೇ ಭಾರತದ ರಾಯಭಾರಿ ಕಚೇರಿಯನ್ನು ಆರಂಭಿಸಲಾಗುವುದು ಇದರಿಂದ ಉಭಯ ದೇಶಗಳ ಸರಕಾರಗಳ ನಡುವಿನ ಸಮನ್ವಯಕ್ಕೆ ಹೆಚ್ಚು ಆದ್ದತೆ ನೀಡಿದಂತಾಗುತ್ತದೆ ಎಂದರು ಪಾಸ್ಪೋರ್ಟ್ ವೀಸಾ ಮತ್ತು ರಾಜತಾಂತ್ರಿಕ ವಿಷಯಗಳ ಬಗ್ಗೆ ಮಾಹಿತಿ ವಿನಿಮಯ ಮಾಡಲು ಇದು ಅನುಕೂಲವಾಗುತ್ತದೆ ರವಾಂಡದ ಆರ್ಥಿಕ ಪ್ರಗತಿಯ ಅಭಿವೃದ್ದಿಯಲ್ಲಿ ಭಾರತ ಕೈ ಜೋಡಿಸುತ್ತಿರುವುದು ನಿಜಕ್ಕೂ ಹೆಮ್ಸೆಯ ವಿಷಯವಾಗಿದೆ ಈ ದೇಶದ ಜತೆ ಸದಾ ಹೆಜ್ಜೆ ಹಾಕಲು ಹೊಸದಿಲ್ಲಿ ಸಿದ್ದವಾಗಿದೆ ಎಂದು ಮೋದಿ ತಿಳಿಸಿದರು

ಭಾರತದ ಶ್ರಧಾನಿ ನರೇಂದ್ರ ಮೋದಿ ಅವರ ಈ ಐತಿಹಾಸಿಕ ಭೇಟಿ ನಿಜಕ್ಕೂ ಮೈಲುಗಲ್ಲಾಗಿವೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರ ಸಂಬಂಧ ವೃದ್ವಿಗೆ ಮೋದಿ ಅವರ ಈ ಪ್ರವಾಸ ಸಾಕಷ್ಟು ನೆರವಾಗಲಿದೆ ಇದು ಮರೆಯಲಾಗದ ಪ್ರವಾಸವಾಗಿದೆ ಎಂದರು ನಂತರ ನರೇಂದ್ರ ಮೋದಿ ಅವರು ರವಾಂಡದಲ್ಲಿನ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಭಾರತದ ನಿವಾಸಿಗಳು ಜಗತ್ತಿನ ಎಲ್ಲೆ ಇದ್ದರೂ ನಮ್ಮ ದೇಶದ ರಾಯಭಾರಿಗಳಾಗಿರುತ್ತಾರೆ ನಮ್ಮ ದೇಶದ ನಿವಾಸಿಗಳು ರವಾಂಡದ ಪ್ರಗತಿಗೆ ಕೊಡುಗೆ ನೀಡುತ್ತಿರುವುದು ಮೆಚ್ಚುಗೆಯ ವಿಷಯವಾಗಿದೆ ಭಾರತದ ಪತಾಕೆಯು ಜಗತ್ತಿನಾದ್ಯಂತ ರಾರಾಜಿಸಲು ನಿಮ್ಮ ಬೆಂಬಲ ಅಗತ್ಯವಾಗಿದೆ ಎಂದರು ಇದಕ್ಕೂ ಮೂರು ರಾಷ್ಷಗಳ ಪ್ರವಾಸ ಕ್ಲೆಗೊಂಡಿರುವ ಪ್ರಧಾನಿ ಮೋದಿ ಮೊದಲ ಚರಣವಾಗಿ ರುವಾಂಡ ರಾಜಧಾನಿ ಕಿಗ್ಸಿಗೆ ಆಗಮಿಸಿದ್ದಾರೆ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ರವಾಂಡಕ್ಕೆ ಭೇಟಿ ನೀಡುತ್ತಿದ್ದಾರೆ ಪ್ರಧಾನಿ ಮೋದಿ ಅವರನ್ನು ರವಾಂಡ ಅಧ್ಯಕ್ಷ ಪೌಲ್ ಕಗ್ನೆ ಆತ್ತೀಯವಾಗಿ ಬರಮಾಡಿಕೊಂಡರು ಪ್ರಧಾನಿ ಮೋದಿ ಅವರು ಇಂದು ಕಿಯಾಗಿಲ್ನಲ್ಲಿ ಸ್ನಾರಕವೊಂದಕ್ಷೆ ಭೇಟಿ ನೀಡಲಿದ್ದಾರೆ

ರವಾಂಡಾದಲ್ಲಿ ಗೋ ಪಾಲನೆಯೇ ಪ್ರಮುಖವಾಗಿದೆ ಇದಕ್ಷಾಗಿ ಗಿರಿಂಕಾ ಎಂಬ ಯೋಜನೆ ಆರಂಭಿಸಲಾಗಿದೆ ಪ್ರತಿ ಕುಟುಂಬವು ಗೋವುಗಳಿಗೆ ಜನಿಸುವ ಮೊದಲ ಹೆಣ್ಣು ಕರುವನ್ನು ನೆರೆಮನೆಯ ಬಡವರಿಗೆ ದಾನ ಮಾಡುವ ಮೂಲಕ ಜೀವನೋಪಾಯ ಕಲ್ಪಿಸುವ ಪರಂಪರೆಯಿದೆ ಅಲ್ಲಿನ ರಾಷ್ಷೀಯ ಸಾಮಾಜಿಕ ಭದ್ರತಾ ಯೋಜನೆಯನ್ನು ಅಲ್ಲಿನ ಅಧ್ಯಕ್ಷ ಪೌಲ್ ಕಗ್ನೆ ಸ್ವತಃ ಚಾಲನೆಗೊಳಿಸಿದ್ದಾರೆ ಇದಾದ ನಂತರ ಮೋದಿ ಅವರು ಭಾರತ ರವಾಂಡ ಉದ್ದಮ ಒಕ್ಕೂಟದ ಸಮಾವೇಶದಲ್ಲಿಯೂ ಪಾರ್ಗೊಳ್ದಲಿದ್ದಾರೆ ರವಾಂಡ ಭೇಟಿಯ ನಂತರ ಎರಡನೇ ದಿನ ಪ್ರಧಾನಿ ಮೋದಿ ಅವರು ಉಗಾಂಡಕ್ಕೆ ಭೇಟಿ ನೀಡಲಿದ್ದಾರೆ

ರಾಜಧಾನಿ ಕಂಪಾಲಕ್ಕೆ ನೀಡುತ್ತಿರುವ ಎರಡು ದಿನಗಳ ಈ ಭೇಟಿಯಲ್ಲಿ ಅಲ್ಲಿನ ಸಂಸತ್ತಿನಲ್ಲಿ ಪ್ರಮುಖ ಭಾಷಣ ಮಾಡುತ್ತಿರುವುದೂ ಸೇರಿದೆ

ಮುಖ್ಯ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ನ್ವಾಯಪೀಠ ಇದನ್ನು ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಿದೆ ಈಗಾಗಲೇ ಹಲವಾರು ಅರ್ಜಿಗಳನ್ನು ಸಾಂವಿಧಾನಿಕ ಪೀಠ ವಿಚಾರಣೆ ನಡೆಸುತ್ತಿದೆ

ಕಾರ್ಗಿಲ್ನಲ್ಲಿರುವ ಯುದ್ದ ಸ್ತಾರಕದಲ್ಲಿ ಈ ಸಮಾರಂಭ ನಡೆಯಲಿದೆ ಇದರ ಜತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನಾಳೆ ಆಪರೇಷನ್ ವಿಜಯ್ ಕುರಿತು ಮಾಹಿತಿ ನೀಡುವ ಹಾಗೂ ವಿಶೇಷ ಲೇಸರ್ ಶೋ ಆಯೋಜಿಸಲಾಗಿದೆ ಕಾರ್ಗಿಲ್ ವಿಜಯ್ ದಿವಸದ ಮುಖ್ಯ ಕಾರ್ಯಕ್ರಮ ಗುರುವಾರದಂದು ನಡೆಯಲಿದೆ

ಪ್ರತಿ ವರ್ಷ ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಆಚರಿಸಲಾಗುತ್ತದೆ

ವಿದೇತಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಈ ಕುರಿತು ಟ್ವೀಟ್ ಮಾಡಿ ಯಾತ್ರಾರ್ಥಿಗಳನ್ನು ಇಂಡೋ ಟಬೆಟ್ ಬಾರ್ಡರ್ ಪೊಲೀಸ್ ಹಾಗೂ ಕುಮೋನ್ ವಿಕಾಸ್ ಮಂಡಲ್ನ ಸಿಬ್ಬಂದಿ ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದಿದ್ದಾರೆ ಹವಾಮಾನ ವೈಪರೀತ್ಯವು ಕೊಂಚ ಸುಧಾರಿಸಿದ ಬಳಿಕ ಯಾತಾರ್ಥಿಗಳನ್ನು ವಿಮಾನದ ಮೂಲಕ ಪಿತೋಡ್ಗಢ್ಗೆ ಸ್ಥಳಾಂತರಿಸಲಾಗುವುದು

ಈ ಗುಂಪಿನಲ್ಲಿ ಸ್ವಾನ ಪಡೆದಿರುವ ಭಾರತವು ಸ್ವಿಡ್ಜರ್ಲೆಂಡ್ ಹಾಗೂ ಸೌದಿಅರೆಬಿಯಾದೊಂದಿಗೆ ಆಡಲಿದೆ

ಕೆನಡಾ ಮತ್ತು ಇಂಗ್ಲೆಂಡ್ಗೆ ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಶ್ರೇಯಾಂಕ ನೀಡಲಾಗಿದೆ ಲೀಗ್ ಹಂತದಲ್ಲಿ ನಡೆಯಲಿರುವ ಈ ಪಂದ್ಲಾವಳಿಯಲ್ಲಿ ಗುಂಪಿನಲ್ಲಿ ಹೆಚ್ಚು ಅಂಕ ಪಡೆಯುವ ಮೊದಲೆರಡು ತಂಡಗಳು ನಾಕೌಟ್ ಹಂತಕ್ಕೆ ಪ್ರವೇಶ ಪಡೆಯಲಿವೆ ಭಾನುವಾರ ಫೈನಲ್ ಪಂದ್ಯ ನಡೆಯಲಿದೆ